ಮಹಾರಾಷ್ಟದ ಶಿರಡಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಸೌಲಭ್ಞ ವಿತರಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಅವರು ಮಹಾರಾಷ್ಷದ ಫಲಾನುಭವಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು

ಈ ಸಂದರ್ಭದಲ್ಲಿ ಸಾರ್ವಜನಿಕ ರ್ನಾಲಿ ಉದ್ದೇಶಿಸಿ ಮಾತನಾಡಿ ತಿರಡಿ ಕ್ಷೇತ್ರದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸ್ತುತ್ಲಾರ್ಹವಾಗಿದೆ

ಇದಕ್ಕೂ ಮುನ್ನ ಶಿರಡಿ ಮಂದಿರಕ್ಕೆ ಭೇಟಿ ನೀಡಿ ಪ್ರಧಾನ ಮಂತ್ರಿ ಅವರು ಪೂಜೆ ಸಲ್ಲಿಸಿದರು ಶಿರಡಿ ಸಾಯಿ ಬಾಬಾ ಸಮಾಧಿಯಾದ ಶತಮಾನೋತ್ಸವದ ಸವಿನೆನಪಿಗಾಗಿ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಿದರು ಶಿರಡಿ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಆಯೋಜಿಸಿರುವ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿ ಅವರು ಇದೇ ಸಂದರ್ಭದಲ್ಲಿ ಶಿಲಾನ್ಲಾಸ ನೆರವೇರಿಸಿದರು

ಈ ಕಾರ್ಯಾಚರಣೆಯಲ್ಲಿ ಮೂವರು ಭಯೋತ್ಪಾದಕರು ಹತರಾಗಿದ್ದಾರೆ ಸೇನಾಪಡೆ ವಕಾರರು ಆಕಾಶವಾಣಿಗೆ ಈ ಮಾಹಿತಿ ನೀಡಿದ್ಗು ಗಡಿನಿಯಂತ್ರಣ ರೇಬೆಯ ತೋರ್ನಾ ಬಳಿ ಒಳ ನುಸುಳುಕೋರರ ಸಂಶಯಾಸ್ವದ ಚಟುವಟಿಕೆ ಗಮನಕ್ಕೆ ಬರುತ್ತಿದ್ದಂತೆ ಈ ಶ್ರಯತ್ನವನ್ನು ಹಿಮ್ಟೆಸಲಾಗಿದೆ ಎಂದು ತಿಳಿಸಿದ್ದಾರೆ

ಗಾಯಗೊಂಡವರ ಪೈಕಿ ಮೂವರು ಯೋಧರ ಪರಿಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಶ್ರೀನಗರದ ಸೇನಾ ಆಸ್ವತ್ರೆಗೆ ಸೇರಿಸಲಾಗಿದೆ ಸೇನಾ ವಾಹನಕ್ಕೂ ಸಹ ಹಾನಿಯಾಗಿದೆ

ವ್ಯಾಪಾರ ಪರಿಹಾರ ಕುರಿತ ಮಹಾನಿರ್ದೇಶಕರ ಶಿಫಾರಸ್ಸಿನ ಮೇರೆಗೆ ಈ ಶುಲ್ಕ ವಿಧಿಸಲಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಐರೋಪ್ಯ ಒಕ್ಕೂಟ ಮಂಡಳಿಯ ಅಧ್ಯಕ್ಷ ಹಾಗೂ ಪೊಲೆಂಡ್ ರಾಷ್ಟಾಧ್ಯಕ್ಷ ಡೊನಾಲ್ಡ್ ಟಸ್ಕ್ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ

ವೆಂಕಯ್ಯನಾಯ್ದು ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ ಇದಕ್ಕೂ ಮುನ್ನ ವೆಂಕಯ್ಣನಾಯ್ತು ಅವರು ಬೆಲ್ಲಿಯಂ ದೊರೆ ಫಿಲಿಪೆ ಅವರನ್ನು ರಾಯಲ್ ಸಿಟಿ ಪ್ವಾಲೇಸ್ನಲ್ಲಿ ಭೇಟಿ ಮಾಡಿ ಚರ್ಚೆ ನಡೆಸಿದರು ಉಪರಾಷ್ಷಪತಿ ಅವರು ಗ್ರೀಸ್ ಹಾಗೂ ಪೋರ್ಚುಗಲ್ ಪ್ರಧಾನಿಯವರುಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ದೂರುಗಳನ್ನು ತ್ವರಿತವಾಗಿ ತೀರ್ಮಾನಿಸಬೇಕಾಗಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ರಾಷ್ಟೀಯ ಮಹಿಳಾ ಆಯೋಗಕ್ಕೆ ತಿಳಿಸಿದ್ದಾರೆ ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಮಹಿಳೆಯರೂ ರಾಷ್ಟೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಬಹುದು ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಶ್ರೀಲಂಕಾದ ಜಾಫ್ನಾದಲ್ಲಿ ಭಾರತದ ನೆರವಿನಿಂದ ಕೈಗೆತ್ತಿಕೊಂಡಿರುವ ವಸತಿ ಯೋಜನೆಯ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಮ್ಲವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಸಹ ಸಭೆಯಲ್ಲಿ ಪಾರ್ಗೊಳ್ಳಲಿದ್ದಾರೆ

ರಾವಣನ ವಿರುದ್ದ ಶ್ರೀರಾಮ ವಿಜಯ ಸಾಧಿಸಿದ ನೆನಪಿಗಾಗಿ ಆ ಮೂಲಕ ದುಪ್ಪ ಶಕ್ತಿಯ ವಿರುದ್ದ ಅತ್ಯುತ್ತಮ ವಿಜಯ ಸಾಧಿಸಿದ ಹೆಗ್ಗಳಿಕೆಯ ಸಂಕೇತವಾಗಿ ಈ ಉತ್ತವ ಆಚರಿಸಲಾಗುತ್ತಿದೆ

ರಾಷ್ಟ ರಾಜಧಾನಿ ನವದೆಹಲಿಯಲ್ಲಿ ರಾವಣನ ಬೃಹತ್ ಪ್ರತಿಕೃತಿಯ ಜತೆಗೆ ಆತನ ಸಹೋದರ ಕುಂಭಕರ್ಣ ಮತ್ತು ಪುತ್ರ ಮೇಘನಾದರನ್ನು ದಹಿಸುವ ಕಾರ್ಯಕ್ರಮ ಹಮ್ನಿಕೊಳ್ಳಲಾಗಿದೆ

ಈ ಕಾರ್ಯತ್ರಮಗಳು ಸುಗಮವಾಗಿ ನಡೆಯಲು ದೆಹಲಿ ಪೊಲೀಸರು ಅಗತ್ಯ ವ್ಯವಸೈಗಳನ್ನು ಮಾಡಿಕೊಂಡಿದ್ದಾರೆ ವಿಜಯದಶಮಿ ಅಥವಾ ದಸರಾ ಹಬ್ಬದ ಆಚರಣೆ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ದಸರಾ ಹಬ್ಬದ ಸಂದರ್ಭದಲ್ಲಿ ಜನರ ನೋವು ಮತ್ತು ಸಂಕಷ್ಟಗಳು ದೂರವಾಗಲಿ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರುವ ಶಕ್ತಿಯನ್ನು ದುರ್ಗಾ ದೇವಿ ಕರುಣಿಸಲಿ ಎಂದು ಶುಭ ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಜಯದಶಮಿ ಅಂಗವಾಗಿ ಸಂದೇಶವುಳ್ಳ ವಿಡಿಯೋವೊಂದನ್ನು ತಮ್ಮ ಟ್ವಿಟರ್ ಮೂಲಕ ಹಂಚಿಕೊಂಡು ಶುಭ ಹಾರೈಸಿದ್ದಾರೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭಾರತ ಪಾಕಿಸ್ತಾನ ಗಡಿ ಭಾಗದ ಬಿಕನೇರ್ನಲ್ಲಿ ಬಿ ಎಸ್

ಪಾಕಿಸ್ತಾನದೊಂದಿಗೆ ಹೊಂದಿಕೊಂಡಿರುವ ಗಡಿ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಹಿರಿಯ ಸಚಿವರೊಬ್ಬರು ಹಬ್ಬದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿದೆ ಎಂದು ಗೃಹ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಪಾಕ್ ಗಡಿಭಾಗದಲ್ಲಿ ಕೈಗೊಂಡಿರುವ ಮೂಲ ಸೌಕರ್ಯ ಅಭಿವೃದ್ದಿ ಕಾರ್ಯಗಳ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿದರು ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿ ಒಂದುವಾರ ನಡೆಯುವ ಅಂತಾರಾಷ್ಷೀಯ ಖ್ಯಾತಿಯ ಕುಲು ದಸರಾ ಆರಂಭಗೊಂಡಿದೆ ಸಾಂಪ್ರದಾಯಿಕವಾಗಿ ಸ್ವಾಮಿ ಜಗನ್ನಾಥ ರಥಯಾತ್ರೆ ಮೂಲಕ ಕುಲು ದಸರಾ ಆರಂಭವಾಯಿತು ದೇಶಾದ್ಯಂತ ದಸರಾ ಮಹೋತ್ವವ ಮುಕ್ತಾಯವಾಗುವ ಹಂತದಲ್ಲಿ ಕುಲು ದಸರಾ ಆರಂಭವಾಗುವುದು ವಿಶೇಷವಾಗಿದೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕರ್ನಾಟಕದ ಅರಮನೆ ಹಾಗೂ ಸಾಂಸ್ಕೃತಿಕ ನಗರಿ ಎಂದೇ ಪ್ರಖ್ಯಾತಿಯಾದ ಮ್ಲೆಸೂರು ನಗರ ಸಜ್ಲಗೊಂಡಿದೆ

ಕುಮಾರಸ್ವಾಮಿ ಅವರು ಐತಿಹಾಸಿಕ ವಿಜಯದಶಮಿಯ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡುವರು ಆನಂತರ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ದಸರಾ ವೈಭವೋಪೇತ ಮೆರವಣಿಗೆ ಸಾಗಲಿದೆ

ಜಿ ತೂಕದ ಚಿನ್ನದ ಅಂಬಾರಿಯನ್ನು ಪಟ್ಷದ ಆನೆ ಅರ್ಜುನ ಹೊತ್ತು ಸಾಗಲಿದ್ದಾನೆ

ಪ್ರಭು ಸ್ವಾಮಿ ತಿಳಿಸಿದ್ದಾರೆ

ಟೂರ್ನಿಯಲ್ಲಿನ ನಿನ್ನೆ ಪಂದ್ಚಗಳಲ್ಲಿ ಕಿಡಂಬಿ ಶ್ರೀಕಾಂತ್ ಸಮೀರ್ ವರ್ಮ ಸೈನಾ ನೆಹ್ನಾಲ್ ಮತ್ತು ಇತರೆ ಇಬ್ಲರು ಭಾರತೀಯ ಬ್ಯಾಡ್ನಿಂಟನ್ ಆಟಗಾರರು ಕ್ವಾರ್ಟರ್ಫೈನಲ್ಸ್ ಪ್ರವೇಶಿಸಿದ್ದರು